ಸರ್ಕಾರ ಸಿದ್ದವಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಶ್ರೀಲಂಕಾದ ನೂತನ ಅಧ್ಯಕ್ಷರಾಗಿ ಕೊತ್ತಬಯ್ಯ ರಾಜಪಕ್ಪ ಪ್ರಮಾಣವಚನ ಇಂದು

ಅಧಿವೇಶನದ ಹಿನ್ನೆಲೆಯಲ್ಲಿ ಉಭಯ ಸದನಗಳ ಕಲಾಪಗಳು ಸುಗಮವಾಗಿ ನಡೆಯುವಂತೆ ಪ್ರತಿಪಕ್ಷಗಳ ಸಹಕಾರವನ್ನು ಕೋರಲು ಸರ್ಕಾರ ನಿನ್ನೆ ದೆಹಲಿಯಲ್ಲಿ ಸರ್ವಪಕ್ಷಗಳ ಸಭೆ ಕರೆದಿತ್ತು ಸಭೆಯಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ ಎಲ್ಲಾ ವಿಷಯಗಳನ್ನು ಚರ್ಚಿಸಲು ಸಿದ್ದವಿದೆ

ಸಂಸತ್ನಲ್ಲಿ ರಚನಾತ್ಮಕ ಚರ್ಚೆಗಳು ನಡೆಯುವುದರಿಂದ ಆಡಳಿತಶಾಹಿಯೂ ಎಚ್ಚರದಿಂದ ಇರುತ್ತದೆ ಎಂದು ಹೇಳಿದ್ದಾರೆ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಷಿ ಸುದ್ದಿಗಾರರೊಂದಿಗೆ ಮಾತನಾದಿ ಚಳಿಗಾಲದ ಸಂಸತ್ ಅಧಿವೇಶನ ಕಳೆದ ಅಧಿವೇಶನದಂತೆ ಫಲಪ್ರದವಾಗಲು ರಾಜಕೀಯ ಪಕ್ಷಗಳು ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ

ಇದನ್ನು ಮತ್ತಷ್ಟು ಬಲಪಡಿಸುವ ಅಗತ್ಯವನ್ತು ಪ್ರತಿಪಾದಿಸಿದ್ದಾರೆ ಎಂದು ಪ್ರಹಾದ್ ಜೋಷಿ ಹೇಳಿದ್ದಾರೆ ರಾಜಸಭೆಯ ಪ್ರತಿಪಕ್ಷ ನಾಯಕ ಹಾಗೂ ಕಾಂಗ್ರೆಸ್ ಸಂಸದ ಗುಲಾಮ್ ನಬಿ ಅಜಾದ್ ಮಾತನಾದಿ ಸಭೆಯಲ್ಲಿ ಸಂಸದ ಫಾರೂಕ್ ಅಬ್ಲುಲ್ತಾ ಅವರನ್ನು ವಶಕ್ಕೆ ತೆಗೆದುಕೊಂಡಿರುವ ವಿಷಯವನ್ನು ಪ್ರಸ್ತಾಪಿಸಲಾಗಿದ್ದು ಅಧಿವೇಶನಕ್ಕೆ ಹಾಜರಾಗಲು ಅಬ್ದುಲ್ಡಾ ಅವರಿಗೆ ಅವಕಾಶ ಕಲ್ಲಿಸುವಂತೆ ಒತ್ತಾಯಿಸಲಾಯಿತು ಎಂದು ಹೇಳಿದ್ದಾರೆ ಆರ್ಥಿಕ ಹಿಂಜರಿತ ನಿರುದ್ನೋಗ ರೈತರ ಸಂಕಷ್ಟ ಮುಂತಾದ ವಿಷಯಗಳನ್ನು ಅಧಿವೇಶನದಲ್ಲಿ ಚರ್ಚಿಸುವಂತೆ ಪ್ರತಿಪಕ್ಷಗಳು ಸಭೆಯಲ್ಲಿ ಒತ್ತಾಯಿಸಿವೆ ಎಂದು ಕಾಂಗ್ರೆಸ್ ನಾಯಕ ಅಧಿರ್ ರಂಜನ್ ಚೌಧರಿ ಹೇಳಿದ್ದಾರೆ ದೇಶದಲ್ಲಿನ ನಿರುದ್ನೋಗ ಕುರಿತ ಚರ್ಚೆಗೆ ಟಿಎಂಸಿ ನಾಯಕ ಸುದೀಪ್ ಬಂಡೋಪಾದ್ಯಾಯ ಒತ್ತಾಯಿಸಿದ್ದಾರೆ ಸಭೆಯಲ್ಲಿ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಟಿಎಂಸಿಯ ಡೆರಿಕ್ ಒಬ್ರಿಯನ್ ಎಲ್ಜೆಪಿಯ ಚಿರಾಗ್ ಪಾಸ್ವಾನ್ ಸಮಾಜವಾದಿ ಪಕ್ಷದ ರಾಮ್ಗೋಪಾಲ್ ಯಾದವ್ ತೆಲುಗು ದೇಶಂನ ಜಯದೇವ್ ಗಲ್ವಾ ಡಿಎಂಕೆಯ ಟಿ ಆರ್ ಬಾಲು ಬಿಎಸ್ಪಿಯ ಸತೀಶ್ ಚಂದ್ರ ಮಿಶ್ರಾ ಸೇರಿದಂತೆ ವಿವಿಧ ಪಕ್ಷಗಳ ನಾಯಕರು ಸಭೆಯಲ್ಲಿ ಪಾಲ್ಲೊಂಡಿದ್ದರು ರಾಜ್ಯಸಭಾ ಸಭಾಪತಿ ವೆಂಕಯ್ಯನಾಯ್ತು ಸಹ ನಿನ್ನೆ ಮೇಲ್ಮನೆಯ ವಿವಿಧ ಪಕ್ಷಗಳ ನಾಯಕರ ಸಭೆ ಕರೆದಿದ್ದರು ಸಂಸತ್ ಭವನದಲ್ಲಿ ನಿನ್ನೆ ಆದಳಿತಾರೂಥ ಎನ್ಡಿಎ ಮಿತ್ರ ಪಕ್ಷಗಳ ಸಭೆಯೂ ನಡೆಯಿತು ಸದನದ ಕಾರ್ಯಕಲಾಪಗಳು ಸುಗಮವಾಗಿ ನಡೆಯುವಂತೆ ಎಲ್ಲಾ ರಾಜಕೀಯ ಪಕ್ಷಗಳ ಸಹಕಾರವನ್ನು ಲೋಕಸಭಾ ಸ್ಸೀಕರ್ ಓಂ ಬಿರ್ಲಾ ಕೋರಿದರು ಶಿವಸೇನೆಯೊಂದಿಗೆ ಮೈತ್ರಿ ಮಾಡಿಕೊಳ್ಳುವ ಸಾಧ್ಯತೆ ಕುರಿತು ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮತ್ತು ಎನ್ಸಿಪಿ ವರಿಷ್ಠ ಶರದ್ ಪವಾರ್ ನಡುವಿನ ಮಹತ್ತದ ಸಭೆ ಇಂದು ನಡೆಯಲಿದೆ

ಸಂಭವನೀಯ ಶಿವಸೇನೆ ಕಾಂಗ್ರೆಸ್ ಎನ್ಸಿಪಿ ಮೈತ್ರಿ ಸರ್ಕಾರದಲ್ಲಿ ಖಾತೆಗಳ ಹಂಚಿಕೆ ಕುರಿತು ಸಭೆಯಲ್ಲಿ ಚರ್ಚಿಸುವ ಸಾಧ್ಯತೆ ಇದೆ ಸರ್ಕಾರ ರಚನೆಗೆ ಕಾಂಗ್ರೆಸ್ ಮತ್ತು ಎನ್ಸಿಪಿ ಮೈತ್ರಿ ಕೂಟ ಶಿವಸೇನೆಯೊಂದಿಗೆ ಸಾಮಾನ್ಯ ಕನಿಷ್ನ ಕಾರ್ಯಕ್ರಮವನ್ನು ರೂಪಿಸಿದೆ

ಬೋಬ್ಡೆ ಇಂದು ಅಧಿಕಾರ ಸ್ವೀಕರಿಸಲಿದ್ದಾರೆ

ಅಯೋಧ್ಯೆ ವಿವಾದ ಕುರಿತು ಇತ್ತೀಚೆಗೆ ತೀರ್ಪು ನೀಡಿದ ಸುಪ್ರೀಂ ಕೋರ್ಟ್ನ ಐವರು ನ್ಯಾಯಮೂರ್ತಿಗಳ ಸಂವಿಧಾನ ಪೀಠದಲ್ಲಿ ಬೋಬ್ಡೆ ಅವರು ಕೆಲಸ ಮಾಡಿದ್ದರು

ಸಮಾವೇಶದಲ್ಲಿ ನೇಪಥ್ಯದಲ್ಲಿ ರಾಜನಾಥ್ ಸಿಂಗ್ ಅವರು ನಿನ್ನೆ ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಮಾರ್ಕ್ ಎಸ್ಟರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಥಾಯ್ಲೆಂಡ್ ಉಪಪ್ರಧಾನಿ ಜನರಲ್ ಪ್ರವಿತ್ ವಾಂಗ್ಸುವಾನ್ ಜಪಾನ್ ರಕ್ಷಣಾ ಸಚಿವ ಟರೊ ಕೊನೊ ಆಸ್ತ್ರೇಲಿಯಾ ರಕ್ಷಣಾ ಸಚಿವ ಲಿಂಡಾ ರೆನಾಲ್ಡ್ ಮತ್ತು ನ್ಯೂಜಿಲೆಂಡ್ ರಕ್ಷಣಾ ಸಚಿವ ರಾನ್ ಮಾರ್ಕ್ ಅವರೊಂದಿಗೂ ದ್ವಿಪಕ್ಷೀಯ ಚರ್ಚೆ ನಡೆಸಿದರು ಭೂತಾನ್ ವಿದೇಶಾಂಗ ಸಚಿವ ಲ್ಯಾನ್ಪೊ ತಂಡಿದೊರ್ಜಿ ಅವರು ಒಂದು ವಾರದ ಭಾರತ ಪ್ರವಾಸ ಕೈಗೊಂಡಿದ್ದು ದೆಹಲಿಗೆ ಆಗಮಿಸಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ

ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು ಭಾರತ ಭೂತಾನ್ ನಡುವಿನ ಸಂಬಂಧ ಕುರಿತು ವಿಸ್ತತ ಸಮಾಲೋಚನೆ ನಡೆಸಲಿದ್ದಾರೆ

ಉಭಯ ನಾಯಕರು ಆರ್ಥಿಕ ಸಹಕಾರ ಅಭಿವೃದ್ದಿ ಪಾಲುದಾರಿಕೆ ಮತ್ತು ಜಲ ವಿದ್ಯುತ್ ಸಹಕಾರ ಕುರಿತು ದ್ವಿ ಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಆರೋಗ್ಯ ಸೇವಾ ಕ್ಷೇತ್ರದಲ್ಲಿ ಗಣನೀಯ ಕೊಡುಗೆ ನೀಡಿದ ಆರೋಗ್ಯ ಸೇವಾ ಸಂಸ್ಥೆಗಳಿಗೆ ಕೇಂದ್ರದ ಆಯುಷ್ ಸಚಿವ ಶ್ರೀಪಾದ್ ಯಸ್ಪೋ ನಾಯಕ್ ಅವರು ರಾಷ್ಟೀಯ ಆಯುಷ್ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು ರಿಜಾಯ್ಸ್ ಹೆಲ್ತ್ ಫೌಂಡೇಶನ್ ಈ ಪ್ರಶಸ್ತಿಗಳನ್ನು ಸ್ಥಾಪಿಸಿದೆ

ಕೊತ್ತಬಯ್ಯ ಅವರು ಎಲ್ಟಿಟಿಇ ಯುದ್ದ ನಡೆದ ಸಮಯದಲ್ಲಿ ದೇಶದ ರಕ್ಷಣಾ ಕಾರ್ಯದರ್ಶಿಯಾಗಿ ಕಾರ್ಯ ನಿರ್ವಹಿಸಿದ್ದರು ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜಯ ಗಳಿಸಿರುವ ಕೊತ್ತಬಯ್ಯ ರಾಜಪಕ್ಪ ಅವರನ್ನು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ ಟ್ವೀಟ್ ಸಂದೇಶದಲ್ಲಿ ಅವರು ಉಭಯ ದೇಶಗಳು ಹಾಗೂ ಜನರ ನಡುವಿನ ಸಂಬಂಧಗಳನ್ನು ಗಾಢವಾಗಿಸಲು ಹಾಗೂ ಆ ಪ್ರದೇಶದಲ್ಲಿ ಶಾಂತಿ ಅಭಿವೃದ್ದಿ ಮತ್ತು ಭದ್ರತೆ ಸಂಬಂಧ ನೂತನ ಅಧ್ಯಕ್ಷರೊಂದಿಗೆ ಕಾರ್ಯ ನಿರ್ವಹಿಸಲು ತಾವು ಎದುರು ನೋಡುತ್ತಿರುವುದಾಗಿ ತಿಳಿಸಿದ್ದಾರೆ ಪಂಜಾಬ್ ಮತ್ತು ಮಹಾರಾಷ್ಟ್ ಸಹಕಾರಿ ಬ್ಯಾಂಕ್ ಹಗರಣದ ಸಂಬಂಧ ಮಹಾರಾಷ್ಟ್ದ ಮಾಜಿ ಶಾಸಕ ಸರ್ದಾರ್ ತಾರಾಸಿಂಗ್ ಅವರ ಪುತ್ರ ರಜನೀತ್ ಸಿಂಗ್ ಬಂಧನದ ಒಂದು ದಿನದ ತರುವಾಯ ಮುಂಬೈ ಪೊಲೀಸರು ಸಿಂಗ್ ನಿವಾಸದ ಮೇಲೆ ನಿನ್ನೆ ದಾಳಿ ನಡೆಸಿದರು

ಭಾರತ ಉಪಖಂಡದ ಅತಿದೊಡ್ಡ ಸಮಾವೇಶವನ್ನು ಕರ್ನಾಟಕ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಉದ್ಘಾಟಿಸಲಿದ್ದಾರೆ ಮೂರು ದಿನಗಳ ಕಾಲ ನಡೆಯಲಿರುವ ಈ ಸಮಾವೇಶವು ಜಾಗತಿಕ ತಂತ್ರಜ್ಞಾನ ಅನ್ನೇಷಣೆ ಬಳಕೆ ಮತ್ತು ಅನುಶೋಧನೆಗೆ ವೇದಿಕೆ ಕಲ್ಪಿಸಲಿದೆ

ಕ್ರಿಕೆಟ್ ದಂತಕಥೆ ಸಚಿನ್ ತೆಂಡೂಲ್ಲರ್ ನೇಪಾಳ ಪ್ರಧಾನಮಂತ್ರಿ ಕೆ

ಪ್ರಸಿದ್ದ ಕ್ರಿಕೆಟ್ ಆಟಗಾರ ಹಾಗೂ ಯುನಿಸೆಫ್ನ ಹಿತ್ವೆಂಿ ರಾಯಭಾರಿಯಾಗಿರುವ ಸಚಿನ್ ಅವರನ್ನು ಭೇಟಿಯಾಗಿರುವುದು ತುಂಬಾ ಸಂತೋಷವಾಗಿರುವುದಾಗಿ ಓಲಿ ನಿನ್ನೆ ಟ್ಲೀಟ್ ಮಾಡಿದ್ದಾರೆ ಮಕ್ಕಳ ಹಕ್ಕುಗಳು ಹಾಗೂ ಅವರ ಕಲ್ಯಾಣದ ಪ್ರಚಾರಕ್ಕಾಗಿ ನೇಪಾಳ ತೆಗೆದುಕೊಂಡಿರುವ ಪ್ರಯತ್ನಗಳನ್ನು ಸಚಿನ್ ಅವರು ಶ್ಲಾಫಿಸಿದ್ದಾರೆ ಕ್ರಿಕೆಟ್ ದಂತಕಥೆ ಸಚಿನ್ ಅವರು ಯುನಿಸೆಫ್ನ ಹಿತ್ವೆಷಿ ರಾಯಭಾರಿಯಾಗಿ ಶುಕ್ರವಾರದಂದು ನೇಪಾಳಕ್ಕೆ ಆಗಮಿಸಿದ್ದಾರೆ ಶನಿವಾರದಂದು ಅವರು ಕೀರ್ತಿಪುರಾದ ತ್ರಿಭುವನ್ ವಿಶ್ವವಿದ್ಯಾಲಯದ ಮೈದಾನದಲ್ಲಿ ಮಕ್ಕ ಳೊಂದಿಗೆ ಸ್ತ್ರೇಹಪರ ಕ್ರಿಕೆಟ್ ಆಡಿದರು